ದೇಶಾದ್ಖಂತ ಇಂದು ಸಂವಿಧಾನ ನಿರ್ಮಾತ್ಯ ಭಾರತ ರತ್ನ

ವಿವಿಧ ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರು ಇಂದೂ ಕೂಡ ದೇಶದ ಅನೇಕ ಕಡೆಗಳಲ್ಲಿ ಸಾರ್ವಜನಿಕ ರ್ನಾಲಿಗಳನ್ನು ನಡೆಸುವ ಮೂಲಕ ತಮ್ಮ ಅಭ್ಲರ್ಥಿಗಳ ಪರ ಮತಯಾಚಿಸಲಿದ್ದಾರೆ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ಜಮ್ಮವಿನ ಕತುವಾ ಹಾಗೂ ನಂತರ ಉತ್ತರಪ್ರದೇಶದ ಅಲಿಗಢ ಮತ್ತು ಮೊರಾದಾಬಾದ್ಗಳಲ್ಲಿ ಪ್ರಚಾರ ನಡೆಸಲಿದ್ದಾರೆ ಪ್ರಧಾನಮಂತ್ರಿಯವರು ಉತ್ತರಪ್ರದೇಶಕ್ಕೆ ಭೇಟ ನೀಡುತ್ಗಿರುವುದು ಇದು ಮೂರನೇ ಬಾರಿಯಾಗಿದೆ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಮತ್ತು ಕಾಂಗ್ರೆಸ್ ನಾಯಕ ನವಜೋತ್ ಸಿಂಗ್ ಸಿಧು ಕೂಡ ಇಂದು ನೆರೆಯ ರಾಮಪುರ ಜಿಲ್ಲೆಯಲ್ಲಿ ನಡೆಯಲಿರುವ ಚುನಾವಣಾ ರ್ನಾಲಿಗಳಲ್ಲಿ ಭಾಗವಹಿಸಲಿದ್ದಾರೆ

ಮಧ್ಯಪ್ರದೇಶದ ಗ್ವಾಲಿಯರ್ನಿಂದ ಅಕೋಕ್ ಸಿಂಗ್ ಮತ್ತು ಭಿಂದ್ನಿಂದ ದೇವಶೀತ್ ಜಲಾರಿಯಾ ಅವರನ್ನು ಕಣಕ್ಕಿಳಿಸಿದೆ ಶ್ರಧಾನ ಮಂತ್ರಿ ನರೇಂದ್ರ ಮೋದಿ ನಿನ್ನೆ ಕರ್ನಾಟಕದ ಮಂಗಳೂರು ಹಾಗೂ ಬೆಂಗಳೂರಿನಲ್ಲಿ ಚುನಾವಣಾ ರ್ಹಾಲಿ ನಡೆಸಿದರು

ಆದರೆ ಕಾಂಗ್ರೆಸ್ ಪಕ್ಷ ಸದಾ ವಂಶಾಡಳತ ರಾಜಕಾರಣದಿಂದ ಭ್ರಷ್ಟಾಚಾರ ನಡೆಸಿದೆ ಎಂದು ಟೀಕಿಸಿದರು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಸಹ ರಾಜ್ಲದ ಕೋಲಾರ ಚಿತ್ರದುರ್ಗ ಹಾಗೂ ಕೆ ಆರ್ ನಗರಗಳಲ್ಲಿ ತಮ್ಮ ಪಕ್ಷದ ಅಭ್ಜರ್ಥಿಪರ ಮತ ಯಾಚಿಸಿದರು ಎನ್ಡಿಎ ಸರ್ಕಾರದ ಅವಧಿಯಲ್ಲಿ ದೇಶದ ರೈತರನ್ನು ಕಡೆಗಣಿಸಲಾಗಿದೆ ಅನೇಕ ಭ್ರಷ್ಷಚಾರ ಪ್ರಕರಣಗಳಲ್ಲಿ ಭಾಗಿಯಾಗಿದೆ ಎಂದು ರಾಹುಲ್ ಗಾಂಧಿ ಆರೋಪ ಮಾಡಿದರು ಖಾಸಗಿ ಕಂಪನಿಗೆ ತೆರಿಗೆ ವಿನಾಯಿತಿ ನೀಡಲಾಗಿದೆ ಹಾಗೂ ರಫೆಲ್ ಸಮರ ವಿಮಾನಗಳ ಖರೀದಿ ವ್ಲವಹಾರ ಕರಾರುವಕ್ನಾಗಿಲ್ಲ ನಿರ್ಲಕ್ಷ್ಮ ಧೋರಣೆ ಇದೆ ಎಂಬ ವರದಿಗಳು ನಿಖರತೆಯಿಂದ ಕೂಡಿಲ್ಲ ಎಂದು ರಕ್ಷಣಾ ಸಚಿವಾಲಯ ಸ್ಪಷ್ಟನೆ ನೀಡಿದೆ

ಅದು ದುರುದ್ದೇಶಪೂರಿತವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ ಎನ್ಡಿಎ ಸರ್ಕಾರದ ಅವಧಿಯಲ್ಲಿ ಫ್ರೆಂಚ್ ಕಂಪನಿಗೆ ತೆರಿಗೆ ವಿನಾಯಿತಿ ನೀಡುವುದಾಗಲಿ ಅಥವಾ ರಫೆಲ್ ಸಮರ ವಿಮಾನಗಳ ಖರೀದಿ ವ್ಲವಹಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ತಪ್ಪು ನಡೆದಿಲ್ಲ ಎಂದು ರಕ್ಷಣಾ ಸಚಿವಾಲಯ ಸ್ಪಷ್ಟಪಡಿಸಿದೆ ತೆಲುಗು ದೇಶಂ ಪಕ್ಷದ ಮುಖಂಡ ಎನ್ ಚಂದ್ರಬಾಬು ನಾಯ್ಡು ನೇತೃತ್ವದ ನಿಯೋಗ ನಿನ್ನೆ ಚುನಾವಣಾ ಆಯೋಗದ ಸಮಿತಿಯನ್ನು ಭೇಟ ಮಾಡಿತ್ತು ಈ ಸಂದರ್ಭದಲ್ಲಿ ಅಪರಾಧ ಹಿನ್ನೆಲೆಯ ವ್ಯಕ್ತಿಯೊಬ್ಲ ಜೊತೆಗಿದ್ದ ಕಾರಣ ಕೇಳಿ ತೆಲುಗು ದೇಶಂ ಪಕ್ಷಕ್ಕೆ ಚುನಾವಣಾ ಆಯೋಗ ಪತ್ರ ಬರೆದಿದೆ ನಿನ್ನೆಯ ಭೇಟಿಯ ಸಂದರ್ಭದಲ್ಲಿ ನಾಯ್ಡು ಅವರ ಜೊತೆಗಿದ್ದ ವ್ಯಕ್ತಿ ವಿದ್ಯುನ್ಮಾನ ಮತಯಂತ್ರದ ಕಾರ್ಯಾ ವಿಧಾನದ ಬಗ್ಗೆ ಪದೇ ಪದೇ ಅನೇಕ ತಾಂತ್ರಿಕ ಪ್ರಶ್ನೆಗಳನ್ನು ಎತ್ತಿದ್ದನ್ನು ಆಯೋಗ ತನ್ನ ಪತ್ರದಲ್ಲಿ ಉಲ್ಲೇಖಿಸಿದೆ

ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ

ಸಂವಿಧಾನ ಶಿಲ್ಪಿ ಡಾ ಬಿ

ಅಂಬೇಡ್ಕರ್ ಅವರ ಜನ್ಮ ದಿನದ ಅಂಗವಾಗಿ ಇಂದು ರಾಷ್ಪದಾದ್ವಂತ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಸಂಸತ್ ಭವನದ ಸಂಕೀರ್ಣದಲ್ಲಿರುವ ಅಂಬೇಡ್ಕರ್ ಅವರ ಪ್ರತಿಮೆಗೆ ಇಂದು ಬೆಳಗ್ಗೆ ಗೌರವ ನಮನ ಸಲ್ಲಿಸಲಾಗುತ್ತದೆ ಅಂಬೇಢ್ಕರ್ ಜನ್ನ ದಿನದ ಅಂಗವಾಗಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ದೇಶದ ಜನತೆಗೆ ಶುಭಾಶಯ ಕೋರಿದ್ದು ದೇಶದ ಸ್ವಾತಂತ್ರ್ನ ಹೋರಾಟದಲ್ಲಿ ಒಬ್ಲ ಉತ್ತಮ ನಾಯಕರೆನಿಸಿದ್ದ ಅಂದೇಢರ್ ಅವರ ವ್ಯಕ್ತಿತ್ವ ನಮಗೆಲ್ಲಾ ಆದರ್ಶವಾಗಿದೆ ತೀರ ಕೆಳಹಂತದಿಂದ ಬಂದ ಅವರು ಉನ್ನತ ಗೌರವಕ್ಷೇರಿದ ಒಬ್ಲ ಮಹಾನ್ ನಾಯಕ ಎಂದು ಬಣ್ಣೆಸಿದ್ದಾರೆ ಕ್ಟೆಗಾರಿಕಾ ಸಂಸ್ಥೆಗಳೂ ಸೇರಿದಂತೆ ಕೇಂದ್ರ ಸರ್ಕಾರದ ಎಲ್ಲಾ ಕಚೇರಿಗಳಗೆ ಇಂದು ಸಾರ್ವಜನಿಕ ರಜೆ ಫೋಷಿಸಲಾಗಿದೆ ಡಾ ಬಿ

ಅಂಬೇಡ್ತರ್ ಅವರ ಜನ್ನ ದಿನಾಚರಣೆ ಅಂಗವಾಗಿ ಸಿಬ್ಬಂದಿ ಇಲಾಖೆ ಸಹಾಯಕ ಸಚಿವಾಲಯ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಸಚಿವಾಲಯ ಸಾರ್ವಜನಿಕ ರಜೆ ಘೋಷಿಸಿ ಪ್ರಕಟಣೆ ಹೊರಡಿಸಿದೆ ಹೆಡ್ ಪ್ಟಾಲೇಸ್ತೇನ್ನಲ್ಲಿ ಹೊಸ ಸರ್ಕಾರ ರಚನೆಯಾಗಿದ್ದು ಆ ದೇಶದ ಅಧ್ಯಕ್ಷ ಮಹಮದ್ ಅಬ್ಲಾಸ್ ಅವರು ಪ್ರಧಾನಮಂತ್ರಿ ಹುದ್ದೆಗೆ ಆಯ್ದೆ ಮಾಡಿರುವ ಮಹಮದ್ ಇಶ್ತಯ್ದ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ನೆರೆಯ ಇಸ್ತೇಲ್ ಜೊತೆಗಿನ ಶಾಂತಿ ಮಾತುಕತೆಗಳು ಗೌಣವಾಗುತ್ತಿರುವ ಸಂದರ್ಭದಲ್ಲಿ ಇಶ್ತಯ್ತ ಅವರ ಆಯ್ಲೆ ಪ್ಟಾಲೇಸ್ತೇನ್ನೊಳಗಿನ ವಿವಿಧ ಅಂತಗಳನ್ನು ಗಟ್ಟಗೊಳಸಲಿದೆ ಎಂದು ವಿಶ್ಲೇಷಿಸಲಾಗುತ್ತಿದೆ ಇಶ್ತಯ್ಲ ಅವರು ಅಬ್ಲಾಸ್ ಅವರ ಧೀರ್ಘಕಾಲದ ಸಲಹೆಗಾರರಾಗಿದ್ದು ಫತೆಹ್ ಪಕ್ಷದ ಹಿರಿಯ ಮುಖಂಡರೂ ಆಗಿದ್ದಾರೆ

ಸರಳ ಉದ್ದಿಮೆ ವಹಿವಾಟಿನಲ್ಲಿ ಭಾರತದ ರ್ಹಾಂಕಿಂಗ್ ಸುಧಾರಣೆಗೊಂಡಿದ್ದು

ವಿಶ್ವದ ವಿವಿಧೆಡೆಗಳಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯದೊಂದಿಗೆ ಸಾಮಾಜಿಕ ಮಾಧ್ಯಮ ವೇದಿಕೆ ಮೂಲಕ ಸಂವಾದ ನಡೆಸಿದ ಅವರು ಈ ಮುನ್ನ ದೇಶದ ಆರ್ಥಿಕ ಪರಿಸ್ಥಿತಿ ಕುಂಠಿತಗೊಂಡಿತ್ತು

ರಾಷ್ಟಪತಿ ರಾಮನಾಥ್ ಕೋವಿಂದ್ ಹಾಗೂ ಉಪರಾಷ್ಟಪತಿ ಎಂ ವೆಂಕಯ್ಹನಾಯ್ದು ಅವರು ದೇಶದ ಜನತೆಗೆ ವೈಸಾಕಿ ವಿಶು ರೊಂಗೊಲಿ ಬಿಹು ನವ ವರ್ಷ ವೈಸಾಕಾದಿ ಮತ್ತು ಪುತಂದು ಪಿರಪ್ಪು ಹಬ್ಬದ ಶುಭಾಶಯ ಕೋರಿದ್ದಾರೆ ರಾಷ್ಟಪತಿ ಅವರು ತಮ್ಮ ಸಂದೇಶದಲ್ಲಿ ದೇಶದ ಕೃಷಿಕರ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳನ್ನು ಬಿಂಬಿಸುವ ಸುಗ್ಗಿ ಹಬ್ಬ ಭಾರತದ ಶ್ರೀಮಂತ ಮತ್ತು ವೈವಿದ್ಯಮಯ ಸಂಸ್ಟತಿಯನ್ನು ಸಾರುತ್ತದೆ ಎಂದು ತಿಳಿಸಿದ್ದಾರೆ ಉಪರಾಷ್ಷಪತಿ ಅವರು ಹೊಸ ವರ್ಷದ ಸಂಭ್ರಮ ಆಚರಣೆಯ ಈ ಸುಗ್ಗಿ ಹಬ್ಬವು ದೇಶದ ಜನತೆಗೆ ಹೊಸ ಜೀವನ ಶೈಲಿ ತರಲಿ ಎಂದು ಶುಭ ಹಾರ್ಲೆಸಿದ್ದಾರೆ

ಜಿ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದುಕೊಂಡರು

ಇದರೊಂದಿಗೆ ರಾಯಲ್ ಚಾಲೆಂಜರ್ಸ್ ಏಳನೇ ಪಂದ್ಯದಲ್ಲಿ ಮೊದಲ ಗೆಲುವು ಪಡೆದ ಸಾಧನೆ ಮಾಡಿತು

ವಿರಾಟ್ ಕೊಹ್ಲಿ ಮತ್ತು ಡಿವಿಲಿಯರ್ಸ್ ಅರ್ಧಶಕ ಗಳಿಸಿ ತಂಡಕ್ಕೆ ಗೆಲುವು ತಂದುಕೊಟ್ಲರು

ಮುಕ್ತಾಯ